ವೆಂಕಯ್ಲ ನಾಯ್ಡು ಕರೆ ನೀಡಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಕಿದ್ವಾಯಿ ಸ್ನಾರಕ ಗಂಥಿ ಸಂಸ್ಥೆಯ ರೇಡಿಯಾಲಜಿ ಯಂತ್ರಗಳು ಹಾಗೂ ನೂತನ ರಾಜ್ಯ ಕ್ಯಾನ್ಸರ್ ಇನ್ಸ್ಟಟ್ಯೂಟ್ ಕಟ್ಟಡವನ್ನು ಉದ್ವಾಟಿಸಿ ಮಾತನಾಡುತ್ತಿದ್ದರು ಈಗಿನ ಜೀವನ ಶೈಲಿ ಆಹಾರ ಪದ್ದತಿ ವಾಯುಮಾಲಿನ್ನದಿಂದಾಗಿ ರೋಗದ ಪ್ರಮಾಣ ಹೆಚ್ಚುತ್ತಿದೆ ಪೂರ್ವಜರು ಪಂಚಯಿಸಿರುವ ಆಹಾರ ಪದ್ದತಿ ಅನುಸರಣೆ ಹಾಗೂ ದೈಹಿಕ ಕಸರತ್ತು ರೂಢಿಸಿಕೊಳ್ಳಲು ರೋಗದ ತಡೆಗೆ ನೆರವಾಗಲಿದೆ ಎಂದು ಅವರು ಕಿವಿಮಾತು ಹೇಳಿದರು

ಸ್ತನ ಕ್ಯಾನ್ಸರ್ ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ವಯೋಮಾನದವರಿಗೂ ತಪಾಸಣೆ ಕಡ್ಡಾಯಗೊಳಸಬೇಕು ಎಂದು ವೆಂಕಯ್ಖನಾಯ್ಡ ಹೇಳಿದರು ರಾಜ್ಯಪಾಲ ವಜೂಭಾಯಿವಾಲಾ ಮಾತನಾಡಿ ಕ್ಯಾನ್ಸರ್ ಚಿಕಿತ್ಸೆಗೆ ಅಗತ್ಯ ಸೌಲಭ್ಯ ಕಲ್ಪಿಸಲು ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅಗತ್ಯ ಆರ್ಥಿಕ ನೆರವು ನೀಡುವ ಜೊತೆಗೆ ಬಡವರಿಗೆ ಉಚಿತ ಸೇವೆ ಕಲ್ಪಿಸಲು ಚಿಕಿತ್ತಾ ಉಪಕರಣಗಳನ್ನು ಪೂರೈಸುವಂತೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಸ್ಟಿ ಮಜ್ಜೆ ಕು ಚಿಕಿತ್ಸೆ ದುಬಾರಿಯಾಗಿದ್ದು ಬಡ ರೋಗಿಗಳಿಗೆ ಸೌಲಭ್ಞ ಎಟುಕುವಂತಾಗಲು ಕಿದ್ವಾಯಿ ಕ್ಷಾನ್ಸರ್ ಆಸ್ಪತ್ರೆಯಲ್ಲಿ ಸೂಕ್ಷ ವ್ಯವಸ್ಥೆ ಕಲ್ಪಿಸಲು ಮುಂಗಡ ಪತ್ರದಲ್ಲಿ ಅಗತ್ತ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಕಾರ್ಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಿ ಕೆ ಶಿವಕುಮಾರ್ ಮತ್ತು ಆರೋಗ್ಯ ಸಚಿವ ಶಿವಾನಂದ್ ಪಾಟೀಲ್ ಭಾಗವಹಿಸಿದ್ದರು

ದಾವಣಗೆರೆಯಲ್ಲಿಂದು ಅಡಿಪ್ ಯೋಜನೆಯಡಿ ದಿವ್ಯಾಂಗರಿಗೆ ವಿವಿಧ ಸಾಧನ ಸಲಕರಣೆ ವಿತರಿಸಿ ಮಾತನಾಡಿದ ಅವರು ದಿವ್ಯಾಂಗರ ಕಲ್ಯಾಣಕಾಗಿ ಕೇಂದ್ರ ಸರ್ಕಾರ ಪಲವು ಕಾರ್ಯಕಮಗಳನ್ನು ಜಾರಿಗೊಳಿಸಿದ್ದು ಅಧಿಕಾರಿಗಳು ನಿಜವಾದ ಫಲಾನುಭವಿಗಳಿಗೆ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಲುಪಿಸಬೇಕಿದೆ ಎಂದರು

ರಾಜ್ಞದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮಿಶ್ರ ಸರ್ಕಾರದ ಕಾರ್ಯಶೈಲಿಯ ವಿರುದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆನ್ನಲಾದ ಹೇಳಿಕೆಗೆ ಉಪ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ

ಪರಮೇಶ್ವರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನು ತಪ್ಪಾಗಿ ಅರ್ಥ್ಯಸುವುದರ ವಿರುದ್ದ ಪಕ್ಷದ ನಾಯಕರು ಹಾಗೂ ಸಚಿವರುಗಳಿಗೂ ಸಹ ಅವರು ಎಚ್ಚರಿಕೆ ನೀಡಿದ್ದು ಉಭಯ ಪಕ್ಷಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಜೆಡಿಎಸ್ಗೆ ಬೇಷರತ್ ಬೆಂಬಲ ವ್ಯಕ್ತಪಡಿಸಿದ್ದು

ಅವರು ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಸಚಿವರ ಸಭೆಯ ನಂತರ ಸುದ್ವಿಗಾರರೊಂದಿಗೆ ಮಾತನಾಡುತ್ತಿದ್ದರು ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಎಐಸಿಸಿ ನಿಕಟ ನಿಗಾ ಇರಿಸಿದ್ದು ಅಗತ್ಯಬಿದ್ದರೆ ಮಧ್ಯಪ್ರವೇಶಿಸಿ ಸಿದ್ದರಾಮಯ್ಯ ಸೇರಿದಂತೆ ಗೊಂದಲ ಸ್ಕಷ್ಟಿಸುವ ಯಾವುದೇ ನಾಯಕರ ವಿರುದ್ದ ಸೂಕ್ತ ಕ್ರಮ ಜರುಗಿಸುವುದು ಸಿದ್ದರಾಮಯ್ಯ ಅವರು ಸಿಎಲ್ಪಿ ನಾಯಕರು ಪಾಗೂ ಸಮನ್ನಯ ಸಮಿತಿ ಅಧ್ಯಕ್ಷರೂ ಆಗಿರುವುದರಿಂದ ಅವರ ಹೇಳಕೆಗಳಿಗೆ ಹೆಚ್ಚನ ಮಹತ್ವವಿರುತ್ತದೆ ಜವಾಬ್ದಾರಿಯುತ ನಾಯಕರಾಗಿರುವ ಅವರು ಸಮಿತ್ರ ಸರ್ಕಾರದ ವಿರುದ್ದ ಯಾವುದೇ ಹೇಳಕೆ ನೀಡದಂತೆ ಸಂಯಮ ತೋರಬೇಕು ಎಂದು ಪರಮೇಶ್ವರ್ ಹೇಳದರು

ಇಂದಿನ ಸಭೆಯ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಪರಮೇಶ್ವರ್ ಉತ್ತರಿಸಿ ಮುಂದಿನ ವರ್ಷ ನಡೆಯಲರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಸಬ್ಬಗೊಳಿಸುವುದು ಸಭೆಯ ಕಾರ್ಯಕ್ರಮದ ಮುಖ್ಯ ಅಂಶವಾಗಿತ್ತು ಎಂದು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವನ್ನು ವಿಳಂಬವಿಲ್ಲದೆ ನೇಮಕ ಮಾಡಬೇಕು ಇದರಿಂದ ಲೋಕಸಭಾ ಚುನಾವಣೆಗೆ ತಳಮಟ್ಟದಿಂದಲೇ ಪಕ್ಷವನ್ನು ಬಲಗೊಳಸಲು ನೆರವಾಗುವುದು ಎಂದು ಕೆಲ ಸಚವರು ಸಲಹೆ ನೀಡಿದ್ದು ಈ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಿ ಶೀಘ್ರದಲ್ಲೇ ನೇಮಕ ಮಾಡಲಾಗುವುದು ಎಂದು ಭರವಸೆ ನೀಡಿರುವುದಾಗಿ ಪರಮೇಶ್ವರ್ ತಿಳಿಸಿದರು ಸಕ್ಕರೆ ಕಾರ್ಖಾನೆಗಳಿಂದ ಕಬ್ಬು ಬೆಳೆಗಾರರಿಗೆ ಬಾಕಿ ಇರುವ ಹಣದ ಬಗ್ಗೆ ಕೇಳಲಾದ ಪ್ರಕ್ಷೆಗೆ ಉಪ ಮುಖ್ಯಮಂತ್ರಿ ಉತ್ತರಿಸಿ ಸಕ್ಕರೆ ಖಾತೆ ಸಚಿವರು ಈ ಬಗ್ಗೆ ಗಮನ ಹರಿಸುವರು ರಾಜ್ಯ ಸರ್ಕಾರ ರೈತರ ಹಿತರಕ್ಷಣೆಗಾಗಿ ಸಾಲ ಮನ್ನಾ ಸೇರಿದಂತೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು ಬಾಲಿ ಸ್ಥಾನಗಳ ಭರ್ತಿಗೆ ಮಂತ್ರಿ ಮಂಡಲ ವಿಸ್ತರಣೆ ಬಗ್ಗೆ ಮಾತನಾಡಿದ ಡಾ ಪರಮೇಶ್ವರ್ ಮುಖ್ಯಮಂತ್ರಿ ಅವರ ಪರಮಾಧಿಕಾರವಾಗಿದ್ದು ಮಂತ್ರಿ ಮಂಡಲ ವಿಸ್ತರಣೆ ವೇಳೆ ತನ್ನ ಪಾಲಿನ ಮಂತ್ರಿ ಸ್ವಾನಗಳ ನೇಮಕಕ್ಕೆ ಕಾಂಗ್ರೆಸ್ ಪಕ್ಷ ಸಿದ್ದವಾಗಿದೆ ಎಂದು ತಿಳಿಸಿದರು ರಾಯಚೂರು ನಗರದ ಗಂಜ್ನಲ್ಲಿ ಕಾರುಹುಣ್ಣಿಮೆಯ ಮುಂಗಾರು ಸಾಂಸ್ಕತಿಕ ಹಬ್ಬದ ಎರಡನೇ ದಿನವಾದ ಇಂದು ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ ಏರ್ಪಾಡಾಗಿತ್ತು